ಪ್ರಾದೇಶಿಕ ಸಹಕಾರ ಮತ್ತು ಅಭಿವೃದ್ದಿ ಕುರಿತು ಪ್ರಧಾನಿ ಮೋದಿ ಅವರು ತಮ್ನ ಮುನ್ನೋಟವನ್ನು ಹಂಚಿಕೊಳ್ಳಲಿದ್ದಾರೆ ಎರಡು ದಿನಗಳ ಎಸ್ಸಿಒ ಶ್ವಂಗಸಭೆ ಬಿಷ್ಲೇಕ್ನಲ್ಲಿ ನಿನ್ನೆ ಆರಂಭವಾಯಿತು ಶ್ವಂಗಸಭೆಯ ವೇಳೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಕರ್ಗಿಸ್ತಾನದ ಅಧ್ಯಕ್ಷ ಸುರೋನ್ ಬೆ ಜೀನ್ ಬೆನ್ಕೋಟ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ನಂತರ ಶ್ರಧಾನ ಮಂತ್ರಿ ಮೋದಿ ಅವರು ಭಾರತ ಕರ್ಗಿಸ್ತಾನ ವಾಣಿಜ್ಯ ವೇದಿಕೆಯನ್ನು ಜಂಟಿಯಾಗಿ ಉದ್ವಾಟಿಸಲಿದ್ದಾರೆ ನಿನ್ನೆ ಸಂಜೆ ಪ್ರಧಾನ ಮಂತ್ರಿ ಮೋದಿ ಅವರು ಚೀನಾ ರಷ್ಯಾ ಮತ್ತು ಆಫ್ರಾನಿಸ್ತಾನದ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಪ್ರಧಾನಿ ಅವರು ಬಿಷ್ಣೇಕ್ನಲ್ಲಿ ಚೀನಾ ಅಧ್ಯಕ್ಷ ಷಿ ಜಿನ್ಪಿಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಮಾತುಕತೆ ವೇಳೆ ಪ್ರಧಾನ ಮಂತ್ರಿ ಮೋದಿ ಹಾಗೂ ಚೀನಾ ಅಧ್ಯಕ್ಷ ಷಿ ಜಿನ್ಪಿಂಗ್ ದ್ವಿಪಕ್ಷೀಯ ಸಂಬಂಧಗಳ ಬಗ್ಗೆ ಪರಾಮರ್ತೆ ನಡೆಸ ಸಂಬಂಧಗಳನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಲಲು ಪರಸ್ಪರ ಒಪ್ಪಿದರು ಮಾತುಕತೆ ನಂತರ ಮಾಧ್ವಮಗಳಿಗೆ ವಿವರ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಜಯ್ ಗೋಖಲೆ ಸುಧಾರಿತ ಕಾರ್ಯತಂತ್ರ ಸಂವಹನದಿಂದಾಗಿ ಮಸೂದ್ ಅಜರ್ ವಿಚಾರ ಭಾರತದಲ್ಲಿ ಚೀನಾದ ಬ್ಲಾಂಕ್ ಶಾಖೆ ಆರಂಭ ಸೇರಿದಂತೆ ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಹಲವು ವಿಷಯಗಳು ಬಗೆಹರಿದಿವೆ ಎಂದು ಹೇಳಿದರು ಪ್ರಧಾನ ಮಂತ್ರಿ ಮೋದಿ ಅವರು ಚೀನಾ ಅಧ್ಯಕ್ಷರಿಗೆ ಭಯೋತ್ವಾದನೆ ಮುಕ್ತ ವಾತಾವರಣ ನಿರ್ಮಾಣ ಮಾಡುವ ಅಗತ್ತತೆಯನ್ನು ತಿಳಿಸಿಕೊಟ್ಟದ್ದಾರೆ ಆದರೆ ಸದ್ಲಕ್ಷೆ ವಾಸ್ತವ ಅಂಶಗಳಲ್ಲಿ ಯಾವುದೇ ಬದಲಾವಣೆಗಳರುವುದಿಲ್ಲ ಎಂದರು ಸಭೆ ಸೌಹಾರ್ದ ಮತ್ತು ಉತ್ತಮ ರೀತಿಯಲ್ಲಿ ನಡೆಯಿತು ಹಲವು ವಿಷಯಗಳು ಚರ್ಚೆಗೆ ಬಂದವು ಎಂದು ಗೋಖಲೆ ತಿಳಿಸಿದ್ದಾರೆ ನಂತರ ಪ್ರಧಾನ ಮಂತ್ರಿ ಮೋದಿ ಅವರು ರಷ್ಣಾ ಅಧ್ಯಕ್ಷ ವ್ಲಾಡಿಮೀರ್ ಪುಟಿನ್ ಅವರೊಂದಿಗೆ ದ್ನಿಪಕ್ಸೀಯ ಮಾತುಕತೆ ನಡೆಸಿದರು ಈ ಸಭೆಯ ನಂತರ ಮಾತನಾಡಿದ ವಿದೇಶಾಂಗ ಕಾರ್ಯದರ್ಶಿ ರಷ್ನಾದ ವ್ಲಾಡಿವೋಸ್ಲೋಕ್ ನಲ್ಲಿ ಸೆಪ್ಸೆಂಬರ್ ಆರಂಭದಲ್ಲಿ ನಡೆಯಲಿರುವ ಪೂರ್ವ ರಾಷ್ಸಗಳ ಆರ್ಥಿಕ ವೇದಿಕೆ ಸಭೆಯಲ್ಲಿ ಪ್ರಧಾನ ಮಂತ್ರಿ ಮೋದಿ ಅವರು ಭಾಗವಹಿಸಲಿದ್ದಾರೆ ಎಂದರು ಭಾರತ ರಷ್ನಾ ವಾರ್ಷಿಕ ದ್ವಿಪಕ್ಷೀಯ ಶೃಂಗಸಭೆಯ ನಂತರ ಪೂರ್ವ ರಾಷ್ಟಗಳ ಆರ್ಥಿಕ ವೇದಿಕೆ ಸಭೆ ನಡೆಯಲಿದೆ ಎಂದು ಗೋಖಲೆ ತಿಳಿಸಿದರು ಭಾರತೀಯ ರೈಲ್ವೆ ಆಧುನೀಕರಣದ ಬಗ್ಗೆ ಆಸಕ್ತಿ ತೋರಿದ ರಷ್ಯಾ ಅಧ್ಯಕ್ಷರು ನಾಗ್ದುರ ಸಿಕಂದ್ರಾಬಾದ್ ಮಾರ್ಗವನ್ನು ಉನ್ನತೀಕರಿಸುವ ಬಗ್ಗೆ ಅಧ್ಯಯನ ನಡೆಸಲಾಗುವುದು ಎಂದರು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅಫ್ವಾನಿಸ್ತಾನದ ಅಧ್ಯಕ್ಷ ಅಕ್ರಫ್ ಫನಿ ಅವರೊಂದಿಗೂ ಸಹ ಮಾತುಕತೆ ನಡೆಸಿದರು

ಕಾರ್ಮಿಕ ಮತ್ತು ಉದ್ಲೋಗ ಸಚಿವಾಲಯ ಪ್ರಕಟಣೆಯಲ್ಲಿ ಈ ವಿಷಯ ತಿಳಿಸಿದ್ದು ಸರ್ಕಾರ ವಂತಿಗೆ ದರವನ್ನು ಇಳಕೆ ಮಾಡುವ ಮೂಲಕ ಐತಿಹಾಸಿಕ ನಿರ್ಣಯವನ್ನು ಕೈಗೊಂಡಿದೆ ಎಂದು ಹೇಳಿದೆ

ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನವದೆಹಲಿಯಲ್ಲಿ ನಿನ್ನೆ ಮೂಲಸೌಕರ್ಯ ಮತ್ತು ಹವಾಮಾನ ವೈಪರೀತ್ತ ವಲಯದವರೊಂದಿಗೆ ಬಜೆಟ್ ಪೂರ್ವ ಸಮಾಲೋಚನೆಗಳನ್ನು ನಡೆಸಿದರು ಹೆದ್ದಾರಿಗಳು ರೈಲ್ವೆ ದೂರಸಂಪರ್ಕ ಮತ್ತು ಆಟೋಮೊದ್ಲೆಲ್ ವಲಯಗಳಿಗೆ ಹೆಚ್ಚನ ಮೂಲಸೌಕರ್ಯ ಸೃಷ್ಷಿಸಲು ಬಂಡವಾಳವನ್ನು ತರುವುದು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಪ್ರಮುಖವಾಗಿ ಚರ್ಚೆ ನಡೆಸಲಾಯಿತು ಅಧಿಕೃತ ಪ್ರಕಟಣೆಯಂತೆ ಬಂಡವಾಳ ಉತ್ತೇಜನಕ್ಕೆ ತೆರಿಗೆ ರಹಿತ ಬಾಂಡ್ ಬಿಡುಗಡೆ ಮೂಲಸೌಕರ್ಯ ವಲಯದಲ್ಲಿ ಹೆಚ್ಚುತ್ತಿರುವ ವೆಚ್ಚ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಮೂಲಸೌಕರ್ಯ ವಲಯದ ಶ್ರತಿನಿಧಿಗಳು ಸಲಹೆ ಸೂಚನೆಗಳನ್ನು ನೀಡಿದರು ಎಂದು ತಿಳಿಸಲಾಗಿದೆ ಬಜೆಟ್ ಪೂರ್ವ ಸಮಾಲೋಚನೆಗಳ ಸಲುವಾಗಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಸಾಮಾಜಿಕ ವಲಯ ಮತ್ತು ಆರ್ಥಿಕ ವಲಯದ ಪ್ರತಿನಿಧಿಗಳೊಡನೆ ಚರ್ಜೆ ನಡೆಸಲಿದ್ದಾರೆ

ಈಗಾಗಲೇ ಕೇರಳದ ಕಣ್ಣೂರ್ ಹಾಗೂ ತಮಿಳುನಾಡಿನ ಮಧುರೈನಲ್ಲಿ ಮುಂಗಾರು ಆರಂಭವಾಗಿರುವುದಾಗಿ ಇಲಾಖೆ ತಿಳಿಸಿದೆ ಮುಂಗಾರು ಮಳೆಗೆ ಅಗತ್ಜವಾದ ಒತ್ತಡವನ್ನು ವಾಯು ಚಂಡಮಾರುತ ತೆಗೆದುಕೊಂಡು ಹೋಗುತ್ತಿರುವುದರಿಂದ ಮುಂಗಾರು ಸ್ವಲ್ಪ ವಿಳಂಬವಾಗುತ್ತದೆ ಎಂದು ಮೊದಲು ಹೇಳಲಾಗಿತ್ತು ಆದರೆ ವಾಯು ಚಂಡಮಾರುತ ಈಗ ದುರ್ಬಲಗೊಂಡಿದೆ ಎಂದು ಹವಾಮಾನ ಇಲಾಖೆಯ ಹಿರಿಯ ಅಧಿಕಾರಿ ತಿಳಿಸಿದ್ದಾರೆ ಸಾಧಾರಣವಾಗಿ ಮಹಾರಾಷ್ಷದಲ್ಲಿ ಮುಂಗಾರು ಈ ಹೊತ್ತಿಗಾಗಲೇ ತಲುಪಬೇಕಾಗಿತ್ತು ಆದರೆ ಈ ಬಾರಿ ಸ್ವಲ್ಪ ವಿಳಂಬವಾಗಿದೆ ಎಂದು ಅವರು ತಿಳಿಸಿದ್ದಾರೆ

ಇಸ್ಲಾಮಿಕ್ ಉಗ್ರರ ಸಂಘಟನೆ ಐಸಿಸ್ ದಾಳಿಯ ಹೊಣೆಯನ್ನು ಹೊತ್ತುಕೊಂಡಿದೆ ಎಂದು ನಂಗ್ರಾಹ್ ಪ್ರಾಂತ್ಲದ ಗೌರ್ನರ್ ವಕ್ತಾರ ಈ ವಿಷಯ ತಿಳಿಸಿದ್ದಾರೆ

ರಾಮ್ ವಿಲಾಸ್ ಪಾಸ್ವಾನ್ ನೇತೃತ್ವದ ಲೋಕಜನ ಶಕ್ತಿ ಪಾರ್ಟ ಎಲ್ಜೆಪಿ ವಿಭಜನೆಗೊಂಡಿದೆ ಪಕ್ಷದ ಹಿರಿಯ ನಾಯಕ ಹಾಗೂ ಪ್ರಧಾನ ಕಾರ್ಯದರ್ಶಿ ಸತ್ಲಾನಂದ ಶರ್ಮ ಹಾಗೂ ಕೆಲವು ಪಕ್ಷದ ಪದಾಧಿಕಾರಿಗಳು ಪಕ್ಷಕ್ಕೆ ರಾಜೀನಾಮೆ ನೀಡಿದ್ದು ಹೊಸ ಪಕ್ಷ ಜ್ಯಾತ್ಯತೀತ ಲೋಕ ಜನಶಕ್ತಿ ಪಾರ್ಟಯೊಂದನ್ನು ಸ್ಥಾಪಿಸಿದ್ದಾರೆ ಪಾಸ್ವಾನ್ ಅವರು ತಮ್ಮ ಕುಟುಂಬದ ಸದಸ್ಟರಿಗೆ ಮಾತ್ರ ಪಕ್ಷದಲ್ಲಿ ಪ್ರಚಾರ ಮಾಡುತ್ತಿದ್ದಾರೆ

ಬಿಹಾರದ ಆರೋಗ್ಲ ಸಚಿವ ಮಂಗಲ್ ಪಾಂಡೆ ನವದೆಹಲಿಯಲ್ಲಿ ನಿನ್ನೆ ಕೇಂದ್ರ ಆರೋಗ್ಲ ಸಚಿವ ಡಾ ಹರ್ಷವರ್ಧನ್ ಅವರನ್ನು ಭೇಟ ಮಾಡಿದ್ದರು ಮುಜಫರ್ಮರ್ನಲ್ಲಿ ಕಾಣಿಸಿಕೊಂಡಿರುವ ಮೆದುಳು ಜ್ವರ ಅಕ್ಟೂಟ್ ಎನ್ನೆಫಲ್ಲೆಬೀಸ್ ಸಿಡ್ರೋಮ್ ಎಇಎಸ್ ಮತ್ತು ಗಯಾದಲ್ಲಿ ಕಾಣಿಸಿಕೊಂಡಿರುವ ಜಪಾನೀಸ್ ಎನ್ನೆಫಲ್ಲೆಬೀಸ್ ಜೆ ಇ ಸೋಂಕು ಪ್ರಕರಣದ ಬಗ್ಗೆ ಉಭಯ ನಾಯಕರು ಚರ್ಚೆ ನಡೆಸಿದರು ಸಭೆಯಲ್ಲಿ ಕೇಂದ್ರ ಆರೋಗ್ಯ ಖಾತೆ ಸಹಾಯಕ ಸಚಿವ ಅಕ್ಷನಿ ಕುಮಾರ್ ಚೌಬೆ ಕೂಡ ಉಪಸ್ವಿತರಿದ್ದರು

ಫೈನಲ್ ಆಡುವ ಎರಡು ತಂಡಗಳು ಈ ವರ್ಷದ ಅಕ್ಲೋಬರ್ ನವೆಂಬರ್ನಲ್ಲಿ ನಡೆಯಲಿರುವ ಎಫ್ಐಎಚ್ ಒಲಿಂಪಿಕ್ ಕ್ವಾಲಿಫೈಯರ್ ಪಂದ್ಯಾವಳಿಗೆ ಅರ್ಹತೆ ಗಿಟ್ಟಸಲಿವೆ

ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಜ್ನಲ್ಲಿ ಕಳೆದ ರಾತ್ರಿ ಐಸಿಸಿ ವಿಶ್ವಕಪ್ ಕ್ರಿಕೆಟ್ನ ಭಾರತ ಮತ್ತು ನ್ಯೂಜಿಲೆಂಡ್ ಕ್ರಿಕೆಟ್ ಪಂದ್ಯ ಮಳೆಯಿಂದಾಗಿ ರದ್ದಾಗಿದೆ ಇದರಿಂದಾಗಿ ಭಾರತ ಮತ್ತು ನ್ನೂಜಿಲೆಂಡ್ ತಲಾ ಒಂದೊಂದು ಅಂಕವನ್ನು ಪಂಚಿಕೊಳ್ಳುವಂತಾಗಿದೆ

ರೋಸ್ ಬೌಲ್ನಲ್ಲಿ ಇಂದು ನಡೆಯಲಿರುವ ಪಂದ್ಯದಲ್ಲಿ ಅತಿಥೇಯ ಇಂಗ್ಲೆಂಡ್ ವೆಸ್ಟ್ ಇಂಡೀಸ್ ತಂಡವನ್ನು ಎದುರಿಸಲಿದೆ